ಐದನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಅವಧಿ ಇಂದು ಸಂಜೆ ಮುಕ್ತಾಯ

ಛತ್ತೀಸ್ಗಢದ ದಂತೇವಾದ ಜಿಲ್ಲೆಯಲ್ಲಿ ಗುಂಡಿನ ಚಕಮಕಿ ಭದ್ರತಾ ಪಡೆಗಳಿಂದ ಇಬ್ಬರು ನಕ್ಷ ಲರ ಹತ್ಯೆ

ಜೆಟ್ ಏರ್ವೇಸ್ ಆರ್ಥಿಕ ಬಿಕ್ಕಟ್ಟು ವಿಮಾನ ನಿಲ್ದಾಣ ಮತ್ತು ವಿಮಾನ ಕಂಪನಿಯ ಅಧಿಕಾರಿಗಳೊಂದಿಗೆ ಇಂದು ಮಧ್ಯಾಹ್ನ ನಾಗರಿಕ ವಿಮಾನಯಾನ ಕಾರ್ಯದರ್ಶಿಯಿಂದ ಪ್ರತ್ಯೇಕ ಸಭೆ

ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಮೈಸೂರು ಕೊಡಗು ಉಡುಪಿ ಚಿಕ್ಕಮಗಳೂರು ಹಾಸನ ಮಂದ್ಯ ದಕ್ಷಿಣ ಕನ್ನದ ತುಮಕೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಚಿತ್ರದುರ್ಗ ಮತ್ತು ಕೋಲಾರ ಲೋಕಸಭಾ ಮತಕ್ಷೇತ್ರಗಳಲ್ಲಿ ಇಂದು ಬಿರುಸಿನ ಮತದಾನ ಪ್ರಗತಿಯಲ್ಲಿದೆ ಈ ಪೈಕಿ ತುಮಕೂರು ಮಂದ್ಯ ಹಾಸನ ಮತ್ತು ಬೆಂಗಳೂರು ದಕ್ಷಿಣ ಮತಕ್ಷೇತ್ರಗಳು ತೀವ ಕುತೂಹಲದ ಕಣಗಳಾಗಿ ಪರಿಗಣಿಸಲ್ಲಟ್ಟಿವೆ ಮಾಜಿ ಪ್ರಧಾನಿ ಎಚ್

ದೇವೇಗೌಡ ಕೇಂದ್ರ ಸಚಿವ ಸದಾನಂದ ಗೌಡ ರಾಜ್ಯ ಸಚಿವ ಕೃಷ್ಣ ಬ್ಟೆರೇಗೌಡ ಕಾಂಗ್ರೆಸ್ ನಾಯಕ ಬಿ

ಹರಿಪ್ರಸಾದ್ ಅವರ ಪ್ರತಿಸ್ವರ್ಧಿ ತೇಜಸ್ವಿ ಸೂರ್ಯ ಮೊದಲಾದವರ ರಾಜಕೀಯ ಭವಿಷ್ಯ ಇಂದಿನ ಮತದಾನದಲ್ಲಿ ನಿರ್ಧಾರವಾಗಲಿದೆ ಮೈಸೂರು ಕೊಡಗು ಹಾಗೂ ಚಾಮರಾಜನಗರ ಸಂಸದೀಯ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಡಂಚಿನ ನಿವಾಸಿ ಮತದಾರರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸಲು ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗಿದೆ

ಮುಖ್ಯಮಂತಿ ಕುಮಾರಸ್ಲಾಮಿ ಉಪಮುಖ್ಯಮಂತಿ ಡಾ

ಪರಮೇಶ್ಲರ್ ಕಾಂಗ್ರೆಸ್ ನಾಯಕ ವೀರಪ್ಪ ಮೊಯಿಲಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭ್ಯರ್ಥಿಗಳಾಗಿರುವ ದಿ

ಆದರೆ ವೆಲ್ಲೂರು ಮತಕ್ಷೇತ್ರದಲ್ಲಿ ಭಾರೀ ಹಣಕಾಸು ಅಕ್ರಮ ಪತೆಯಾದ ಹಿನ್ತೆಲೆಯಲ್ಲಿ ಅಲ್ಲಿ ಚುನಾವಣೆಯನ್ತೇ ರದ್ದು ಮಾದಲಾಗಿದೆ ಹಲವು ರಾಜ್ಯಗಳಲ್ಲಿ ಮತದಾನ ಪ್ರಗತಿಯಲ್ಲಿರುವ ಕುರಿತು ವರದಿಗಳು ಬಂದಿವೆ

ಮಹಳೆಯರು ಮತ್ತು ಮೊದಲ ಬಾರಿಗೆ ಮತದಾನ ಮಾಡುತ್ತಿರುವ ಯುವ ಜನತೆ ಹೆಚ್ಚಿನ ಆಸಕ್ತಿಯಿಂದ ಮತಗಟ್ಟಿಗಳಿಗೆ ಆಗಮಿಸುತ್ತಿದ್ದಾರೆ ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಡಾ

ಪುದುಚೆರಿಯ ತಟ್ಟನಾಂಚವಾಡಿ ವಿಧಾನಸಭಾ ಕ್ಷೇತ್ರಕ್ಕೂ ಸಹ ಇಂದು ಉಪಚುನಾವಣೆ ನಡೆಸಲಾಗುತ್ತಿದೆ ಎರಡೂ ಚುನಾವಣೆಗಳು ಬಹುತೇಕ ಶಾಂತಿಯುತವಾಗಿ ನಡೆಯುತ್ತಿವೆ ಎಂದು ಅಲ್ಲಿಯ ಮುಖ್ಯ ಚುನಾವಣಾಧಿಕಾರಿ ಡಾ ಕಂದವೇಲು ತಿಳಿಸಿದ್ದಾರೆ

ಕೆಲವು ಮತಗಟ್ಟೆಗಳಲ್ಲಿ ಮತಯಂತ್ರ ದೋಷದಿಂದಾಗಿ ವಿದ್ಯುನ್ಮಾನ ಮತಯಂತ್ರಗಳನ್ನು ಬದಲಾಯಿಸಲಾಯಿತು ರಾಜ್ಯ ಸಚಿವರಾದ ಪರಿಮಲ್ ಸುಕ್ಷಬೈದ್ಯ ಪಿಯೂಷ್ ಹಜಾರಿಕಾ ರಾಜ್ಯ ವಿಧಾನಸಭೆಯ ಉಪಸಭಾಪತಿ ಮತ್ತು ಬಿಜೆಪಿ ಅಭ್ಯರ್ಥಿ ಕ್ವಪಾನಾಥ್ ಮಲ್ಲ ಇಂದು ಬೆಳಗ್ಗೆ ಮತ ಚಲಾಯಿಸಿದ ಪ್ರಮುಖರಾಗಿದ್ದಾರೆ ಬಿಹಾರ್ದಲ್ಲಿ ಕಟಿಹಾರ್ ಕೃಷ್ಣಗಂಜ್ ಪುರ್ನಿಯಾ ಭಾಗಲ್ಪುರ್ ಮತ್ತು ಬಂಕಾ ಸಂಸದೀಯ ಕ್ಷೇತ್ರಗಳಿಗೆ ಇಂದು ಮತದಾನ ನಡೆಯುತ್ತಿದೆ

ಭಾರೀ ಬಂದೋಬಸ್ತ್ನೊಂದಿಗೆ ಚುನಾವಣೆ ನಡೆಸಲಾಗುತ್ತಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲೋಕಸಭಾ ಚುನಾವಣೆ ಪ್ರಗತಿಯಲ್ಲಿದೆ

ಗಂದರ್ಬಾಲ್ ಶ್ರೀನಗರ್ ಮತ್ತು ಬದ್ಧಾಂವ್ ಶ್ರೀನಗರ ಮತಕ್ಷೇತ್ರಕ್ಕೆ ಸೇರಿದ್ದರೆ ಕಿಶ್ತವಾಡ ದೋಡಾ ರಾಮ್ಬನ್ ರಿಯಾಸಿ ಉಧಾಂಪುರ್ ಮತ್ತು ಕತುವಾ ಜಿಲ್ಲೆಗಳು ಉಧಾಂಪುರ್ ಸಂಸದೀಯ ಕ್ಷೇತ್ರದ ವ್ಯಾಪ್ತಿಯಲ್ಲಿವೆ ಪಶ್ಚಿಮ ಬಂಗಾಳದಲ್ಲಿ ತ್ವಣಮೂಲ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಬಾಂಗ್ಲಾದೇಶದ ಚಿತ್ರನಟ ಫಿರ್ದೌಜ್ ಪ್ರಚಾರ ನಡೆಸಿರುವುದು ವಿಷಾದನೀಯ ಎಂದು ಬಾಂಗ್ಲಾ ವಿದೇಶಾಂಗ ಸಚಿವ ಡಾ

ಅಬ್ದುಲ್ ಮೊಮೆನ್ ಹೇಳಿದ್ದಾರೆ ಢಾಕಾದಲ್ಲಿ ನಿನ್ನೆ ರಾತ್ರಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾವು ಒಂದು ವೇಳಿ ತಮ್ಮ ಸ್ನೇಹಿತನ ಪರವಾಗಿ ಹೀಗೆ ಪ್ರಚಾರಕ್ಕೆ ಹೋಗಿದ್ದರೂ ಅದು ಸೂಕ್ತವಾಗುತ್ತಿರಲಿಲ್ಲ ಎಂದಿದ್ದಾರೆ ಬಾಂಗ್ಲಾ ಚಿತ್ರನಟ ಫಿರ್ದೌಜ್ ಟಿಎಂಸಿ ಅಭ್ಯರ್ಥಿ ಪರವಾಗಿ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಕ್ಕೆ ಕ್ಷಮಾಪಣೆ ಕೋರಿದ್ದರು ವೀಸಾ ನಿಯಮಗಳನ್ನು ಉಲ್ಲಂಘಿಸಿ ಪಶ್ಚಿಮ ಬಂಗಾಳದಲ್ಲಿ ಪ್ರಚಾರಕ್ಕೆ ಹೋಗಿದ್ದಾರೆ ಎಂದು ಅವರ ವೀಸಾವನ್ನು ರದ್ದು ಮಾಡಲಾಗಿತ್ತು

ಐದನೇ ಹಂತದ ಲೋಕಸಭಾ ಚುನಾವಣೆಗಾಗಿ ನಾಮಪತ್ರಗಳ ಸಲ್ಲಿಕೆ ಪ್ರಕ್ರಿಯೆ ಇಂದು ಸೆಂಜೆ ಮುಕ್ಕಾಯವಾಗಲಿದೆ ಉಮೇದುವಾರಿಕೆ ಹಿಂಪಡೆಯಲು ಸೋಮವಾರ ಕೊನೆಯ ದಿನವಾಗಿದೆ

ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಸೇರಿದಂತೆ ಹಲವು ಪ್ರಮುಖರು ಇಂದು ನಾಮಪತ್ರ ಸಲ್ಲಿಸಲಿದ್ದಾರೆ ಎಸ್ಪಿಬಿಎಸ್ಪಿ ಮೈತ್ರಿ ಅಭ್ಯರ್ಥಿ ಪೂನಂ ಸಿಂಗ್ ಅವರು ಇಂದು ಲಕ್ಕೋದಲ್ಲಿ ತಮ್ಮ ನಾಮಪತ್ರ ಸಲ್ಲಿಸಲಿದ್ದಾರೆ ಬಿಜೆಪಿ ನಾಯಕಿ ಮನೇಕಾ ಗಾಂಧಿ ಅವರು ಸುಲ್ತಾನ್ ಪೂರ್ ಕ್ಷೇತ್ರದಿಂದ ತಮ್ಮ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ ಹಿರಿಯ ಬಿಜೆಪಿ ಮುಖಂಡ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ನ ಅಮ್ರೆಲಿಯಲ್ಲಿ ಕರ್ನಾಟಕದ ಬಾಗಲಕೋಟೆ ಮತ್ತು ಚಿಕ್ಕೋಡಿ ಹಾಗೂ ಕೇರಳದ ತಿರುವನಂತಪುರದಲ್ಲಿ ಸಾರ್ವಜನಿಕ ಸಭೆಗಳನ್ನುದ್ದೇಶಿ ಭಾಷಣ ಮಾಡಲಿದ್ದಾರೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಛೆತ್ತೀಸ್ಗಡದ ರಾಯ್ಗಡ್ ಮತ್ತು ಬಿಲ್ಪಾಪುರ ಮತ್ತು ಮಹಾರಾಷ್ಟ್ರದ ಜಲ್ಕಾದಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ

ಛತ್ತೀಸ್ಗಢದ ದಂತೇವಾದ ಜಿಲ್ಲೆಯ ಬಸ್ತಾರ್ ವಲಯದಲ್ಲಿ ಭದ್ರತಾ ಪಡೆಗಳು ಹಾಗೂ ಮಾವೋವಾದಿಗಳ ನಡುವೆ ನಡೆದ ಚಕಮಕಿಯಲ್ಲಿ ಇಬ್ಬರು ಮಾವೋವಾದಿಗಳು ಮೃತಪಟ್ಟಿದ್ದಾರೆ ಕ್ವಾಕೊಂಡ ಪ್ರದೇಶದಲ್ಲಿ ದುವಾಲಿಕರ್ಕಾ ಅರಣ್ಯ ಪ್ರದೇಶದಲ್ಲಿ ಈ ಚಕಮಕಿ ನಡೆದಿದೆ

ತೀವ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಜೆಟ್ ಏರ್ವೇಸ್ ವಿಮಾನ ಕಂಪನಿ ತಾತ್ನಾಲಿಕವಾಗಿ ತನ್ನ ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳಿಸಿರುವ ನಂತರ ಪ್ರಯಾಣಿಕರಿಗೆ ಆಗಿರುವ ಅನಾನುಕೂಲ ಮತ್ತು ವಿಮಾನ ಕಂಪನಿಯ ಸಾಮರ್ಥ್ಯ ಮೊದಲಾದ ತುರ್ತು ವಿಷಯಗಳ ಸಮಾಲೋಚನೆಗಾಗಿ ನಾಗರಿಕ ವಿಮಾನಯಾನ ಸಚಿವಾಲಯದ ಕಾರ್ಯದರ್ಶಿ ಇಂದು ವಿಮಾನ ನಿಲ್ದಾಣಗಳು ಮತ್ತು ಜೆಟ್ ಕಂಪನಿಯ ಅಧಿಕಾರಿಗಳೊಂದಿಗೆ ಪ್ರತ್ಯೇಕ ಸಭೆಗಳನ್ನು ನಡೆಸಲಿದ್ದಾರೆ

ನಾಗರಿಕ ವಿಮಾನಯಾನ ಸಚಿವಾಲಯದ ಮಹಾನಿರ್ದೇಶಕರು ಹಾಗೂ ಇತರ ವಿಮಾನ ಸೇವೆಗಳ ನಿಯಂತ್ರಕರು ಪರಿಸ್ಥಿತಿಯ ಬಗ್ಗೆ ನಿಕಟ ನಿಗಾ ಇರಿಸಿದ್ದು ಪ್ರಯಾಣಿಕರ ಟಿಕೆಟ್ ರದ್ದತಿ ಮತ್ತು ಪರ್ಯಾಯ ಟಿಕೆಟ್ ಕಾಯ್ಗಿರಿಸುವಿಕೆ ಹಣ ಮರುಪಾವತಿ ಹಾಗೂ ಇನ್ನಿತರ ಪ್ರಕ್ರಿಯೆಗಳನ್ನು ಗಮನಿಸುತ್ತಿದ್ದಾರೆ ಎಂದೂ ಸಹ ಸಂದೇಶದಲ್ಲಿ ವಿವರಿಸಲಾಗಿದೆ

ಅವರಲ್ಲಿ ಇಬ್ಬರು ಪ್ರಯಾಣಿಕರು ತಪ್ಪಿಸಿಕೊಂಡರು ಸ್ಲಳಕ್ಕೆ ತಲುಪಿದ ತನಿಖಾಧಿಕಾರಿಗಳು ಪ್ರಕರಣದ ತನಿಖೆ ಆರಂಭಿಸಿದ್ದಾರೆ